ನಾಳೆ ಆಸಿಯಾನ್ ಇಂಡಿಯಾ ಶೃಂಗಸಭೆ ಪಾಲುದಾರಿಕೆ ಸಾಗರ ವಲಯ ಸಹಕಾರ ವ್ಯಾಪಾರ ಶಿಕ್ಷಣ ಮತ್ತಿತರ ಕ್ಷೇತ್ರಗಳ ಪ್ರಗತಿ ಪರಾಮರ್ಶೆ

ಈ ಶ್ಬಂಗಸಭೆಯಲ್ಲಿ ಆಸಿಯಾನ್ ಸದಸ್ಯ ರಾಷ್ಟಗಳ ಎಲ್ಲ ಹತ್ತು ಮುಖಂಡರು ವರ್ಚುವಲ್ ಮೂಲಕ ಪಾಲ್ಗೊಳ್ಳಲಿದ್ದಾರೆ ಶ್ಬಂಗಸಭೆಯಲ್ಲಿ ಆಸಿಯಾನ್ ಇಂಡಿಯಾ ಕಾರ್ಯತತ್ಪರ ಪಾಲುದಾರಿಕೆಯ ಸ್ಥಿತಿಗತಿ ಹಾಗೂ ಸಂಪರ್ಕ ಸಾಗರ ವಲಯ ಸಹಕಾರ ವ್ಯಾಪಾರ ಮತ್ತು ವಾಣಿಜ್ಯ ಶಿಕ್ಷಣ ಹಾಗೂ ಸಾಮರ್ಥ್ಯ ವ್ವದ್ದಿ ಸೇರಿದಂತೆ ಪ್ರಮುಖ ವಲಯಗಳ ಪ್ರಗತಿ ಕುರಿತು ಪರಾಮರ್ಶೆ ನಡೆಯಲಿದೆ

ಬಂಡವಾಳ ಸರಕು ವಲಯವನ್ನು ಸದ್ಬಢಗೊಳಿಸಲು ಅಂತರ ಸಚಿವಾಲಯ ಸಮಿತಿಯೊಂದನ್ನು ಕೇಂದ್ರ ಸರ್ಕಾರ ರಚಿಸಿದೆ ಎಂದು ಭಾರೀ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಹೊಸ ಸಮಿತಿಯಿಂದಾಗಿ ಬಂಡವಾಳ ಸರಕುಗಳ ವಲಯಗಳಲ್ಲಿ ಹೆಚ್ಚಿನ ಹಾಗೂ ಕ್ಷಿಪ್ರ ಅಭಿವೃದ್ದಿಗಳು ನಡೆಯಲಿದ್ದು ಉತ್ವಾದನಾ ವಲಯದಲ್ಲಿ ಒಂದು ಸಹಸ್ರ ಡಾಲರ್ ಆರ್ಥಿಕತೆಯನ್ನು ತಲುಪುವ ರಾಷ್ಟೀಯ ಗುರಿಯನ್ನು ಸಾಧಿಸಲು ಪೂರಕವಾಗಿದೆ ಎಂದು ಅವರು ವಿವರಿಸಿದ್ದಾರೆ

ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಎನ್ಡಿಎಗೆ ಸರಳ ಹಾಗೂ ಸ್ಪಷ್ಟ ಬಹುಮತ ಸಿಕ್ಕಿದೆ

ಜೆಡಿಯು ಅಭ್ಯರ್ಥಿ ಸುನೀಲ್ ಕುಮಾರ್ ವಾಲ್ಮೀಕಿ ನಗರ ಲೋಕಸಭಾ ಕ್ಷೇತ್ರದಲ್ಲಿ ಜಯಗಳಿಸಿದ್ದಾರೆ ಇವರ ವಿರುದ್ದ ಸ್ವರ್ಧಿಸಿದ್ದ ಕಾಂಗ್ರೆಸ್ನ ಪ್ರವೀಶ್ ಕುಮಾರ್ ಮಿಶ್ರಾ ಸೋಲುಂದಿದ್ದಾರೆ ಪಕ್ಷಗಳ ಪೈಕಿ ಆರ್ಜೆಡಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ

ಬಿಹಾರ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಮೊದಲ ಪಾಠವನ್ನು ಮಾಡಿದೆ ಹಾಗೂ ಇಂದು ಮತ್ತೊಮ್ಮೆ ಪ್ರಜಾಪ್ರಭುತ್ವದ ಸಾಮರ್ಥ್ಯವೇನು ಎಂಬುದನ್ನು ವಿಶ್ವಕ್ಕೆ ತೋರಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ ಮೋದಿ ಹೇಳಿದ್ದಾರೆ ಬಿಹಾರದಲ್ಲಿ ಎನ್ಡಿಎಗೆ ಜನಾದೇಶ ನೀಡಿದ ಮತದಾರರಿಗೆ ಕ್ಪತಜ್ಞತೆ ಸಲ್ಲಿಸಿದ ಅವರು ಜನತೆಯ ಆಶೀರ್ವಾದದಿಂದ ಬಿಹಾರದಲ್ಲಿ ಮತ್ತೊಮ್ಮೆ ಪ್ರಜಾಪ್ರಭುತ್ಸ ಗೆಲುವು ಸಾಧಿಸಿದೆ ಎಂದು ಬಣ್ಣಿಸಿದ್ದಾರೆ ಬಿಹಾರದ ಭಾರೀ ಸಂಖ್ಯೆಯ ಬಡವರು ಶೋಷಣೆಗೊಳಗಾದವರು ಹಾಗೂ ಮಹಿಳೆಯರು ಅಭಿವೃದ್ದಿ ಪರವಾಗಿ ಮತ ಚಲಾಯಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಶಿರಾ ಹಾಗೂ ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿರುವುದು ಅತ್ಯಂತ ವಿಶೇಷವಾಗಿದ್ದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯದ ಬಿ ಎಸ್

ಇದು ಜಾಗತಿಕವಾಗಿ ಅತಿ ಕಡಿಮೆ ಪ್ರಮಾಣವಾಗಿದೆ

ಪಿಂಚಣಿದಾರರಿಗೆ ದಿಜಿಟಲ್ ಜೀವಿತ ಪ್ರಮಾಣ ಪತ್ರ ದಿಜಿಟಲ್ ಲ್ವೆಫ್ ಸರ್ಟಿಫಿಕೇಟ್ ಉತ್ತೇಜಿಸುವ ಮೂಲಕ ಅವರುಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪಿಂಚಣಿದಾರರು ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಕೆಲಸ ಮಾಡುತ್ತಿದೆ ಎಂದು ಸಿಬ್ಬಂದಿ ಸಾರ್ವಜನಿಕ ದೂರುಗಳು ಮತ್ತು ಪಿಂಚಣಿ ಖಾತೆ ಸಹಾಯಕ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಆನ್ಲೈನ್ ಸಿನಿಮಾಗಳು ದೃಶ್ಯಶ್ರಾವ್ಯ ಕಾರ್ಯಕ್ರಮಗಳು ಆನ್ಲೈನ್ ಸುದ್ದಿ ಮತ್ತು ಪ್ರಸಕ್ತ ಸುದ್ದಿಗಳನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದದಿ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಒಟಿಟಿ ವೇದಿಕೆಗಳು ನೆಟ್ಫ಼ಿಕ್ಸ್ ಹಾಟ್ಸ್ಟಾರ್ ಪ್ರೈಮ್ ವಿಡಿಯೋ ಮತ್ತು ಆನ್ಲೈನ್ ನ್ಯೂಸ್ ಪೋರ್ಟಲ್ಗಳೂ ಕೂಡ ಇನ್ನು ಮುಂದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದದಿ ಬರಲಿವೆ ಈ ಕುರಿತಂತೆ ಇಂದು ಗೆಜೆಟ್ ನೊಟಿಫಿಕೇಶನ್ ಹೊರಡಿಸಲಾಗಿದೆ ಪ್ರಸ್ತುತ ದಿಜಿಟಲ್ ಸುದ್ದಿ ಇನ್ನಿತರ ಅಂಶಗಳ ಮೇಲೆ ಯಾವುದೇ ಕಾನೂನು ಹಾಗೂ ಯಾವುದೇ ಸ್ಲಾಯತ್ತ ಸಂಸ್ಡೆಯ ಹಿಡಿತ ಇರಲಿಲ್ಲ ಇದೀಗ ಭಾರತೀಯ ಪತ್ರಿಕಾ ಮಂಡಳಿ ಮುದ್ರಣ ಮಾಧ್ಯಮಗಳ ಮೇಲೆ ಸುದ್ದಿ ವಾಹಿನಿಗಳ ಮೇಲೆ ನ್ಯೂಸ್ ಬ್ರಾಡ್ಕಾಸ್ಟರ್ ಎನ್ಬಿಎ ಜಾಹಿರಾತುಗಳ ಮೇಲೆ ಭಾರತೀಯ ಜಾಹಿರಾತು ಮಾಪಕ ಮಂಡಳಿ ಹಾಗೂ ಸಿನಿಮಾಗಳ ಮೇಲೆ ಕೇಂದ್ರೀಯ ಚಲನಚಿತ್ರ ಪ್ರಮಾಣಿಕರಣ ಮಂಡಳಿ ನಿಗಾ ಇರಿಸಿದೆ

ಬೆನಪೋಲ್ ಪೆಟ್ರಾಪೋಲ್ ಸಮಗ್ರತಾ ಚೆಕ್ಪೋಸ್ಟ್ನಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಈ ಕೊಡುಗೆಗಳನ್ನು ಹಸ್ತಾಂತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎರಡೂ ದೇಶಗಳ ಸೇನೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೊಡುಗೆಯಾಗಿ ನೀಡಿದ ಕುದುರೆ ಹಾಗೂ ಶ್ವಾನಗಳಿಗೆ ಭಾರತೀಯ ಸೇನೆಯ ರಿಮೌಂಚ್ ಹಾಗೂ ವೆಟರಿನರಿ ಸಿಬ್ಬಂದಿ ತರಬೇತಿ ನೀಡಿದ್ದಾರೆ ಉಭಯ ರಾಷ್ಟ್ರಗಳ ನಡುವಿನ ದ್ಲಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಸದ್ಬಧಗೊಳಿಸುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸೇನಾ ತರಬೇತಿ ಹೊಂದಿದ ಕುದುರೆಗಳನ್ನು ಹಾಗೂ ನೆಲ ಬಾಂಬ್ಗಳನ್ನು ಪತ್ತೆಮಾಡುವ ಶ್ವಾನಗಳನ್ನು ಕೊಡುಗೆಯಾಗಿ ಬಾಂಗ್ಲಾದೇಶಕ್ಕೆ ನೀಡಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ